ಸಹಯೋಗದ ಮನೋಭಾವ ಈ ನಿಟ್ಟನಲ್ಲಿ ವನ್ನು ಪ್ರಮುಖ ಅಂಶ ಎಂದ ಪ್ರಧಾನಿ ಭಾರತವು ಜಾಗತಿಕವಾಗಿ ಅತ್ಯಂತ ಕಡಿಮೆ ಸಾವಿನ ಪ್ರಮಾಣ ಹೊಂದಿದೆ ಎಂದರು

ವೈದ್ವಕೀಯ ವೃತ್ತಿಪರರಿಗೆ ವಿಶೇಷ ವೀಸಾಗಳು ಮತ್ತು ವಿಶೇಷ ಏರ್ ಆಂಬುಲೆನ್ಸ್ ವ್ಯವಸ್ಥೆ ಇರದೇಕು ಎಂದು ಶ್ರಧಾನಿ ಸಲಹೆ ನೀಡಿದರು ಭಾರತದ ಆಯುಷ್ಠಾನ್ ಭಾರತ್ ಯೋಜನೆ ಎಲ್ಲಾ ಪ್ರಾಂತೀಯ ದೇಶಗಳಿಗೆ ಆರೋಗ್ಯ ರಕ್ಷಣೆ ಕ್ಷೇತ್ರದಲ್ಲಿ ಉತ್ತಮ ಅಧ್ಯಯನದ ವಿಷಯವಾಗಬಹುದು

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಇಂದು ವಿಶ್ವ ಭಾರತಿಯ ಘಟಿಕೋತ್ಸವ ಉದ್ದೇತಿಸಿ ವಿಡಿಯೋ ಕಾನ್ಸರೆನ್ಸ್ ಮೂಲಕ ಮಾತನಾಡಲಿದ್ದಾರೆ ಈ ಸಂದರ್ಭದಲ್ಲಿ ಪಶ್ಲಿಮ ಬಂಗಾಳ ರಾಜ್ಲಪಾಲರು ಮತ್ತು ವಿಶ್ವ ಭಾರತಿ ರೆಕ್ಷರ್ ಜಗದೀಪ್ ಧನ್ಕರ್ ಮತ್ತು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಬ್ರಿಯಾಲ್ ನಿಶಾಂಕ್ ಉಪಸ್ವಿತರಿರಲಿದ್ದಾರೆ

ಇದು ದೇಶದ ಅತ್ಲಂತ ಹಳೆಯ ಕೇಂದ್ರ ವಿಶ್ವವಿದ್ಯಾಲಯವಾಗಿದೆ

ಮೊಬೈಲ್ ಆಪ್ ಮೈ ಫಾಸ್ಟಾಗ್ ಆಪ್ ಮೂಲಕ ಬಳಕೆದಾರರು ಫಾಸ್ಟ್ರ್ಗ್ನಲ್ಲಿರುವ ಬಾಕಿ ಪರಿಶೀಲನೆ ಮಾಡಬಹುದಾಗಿದೆ

ಅಗತ್ತದಷ್ಟು ಬಾಕಿ ಇದ್ದರೆ ಹಸಿರು ಬಣ್ಣ ಕಡಿಮೆ ಬಾಕಿ ಇದ್ದರೆ ಕಿತ್ತಳೆ ಬಣ್ಣ ಮತ್ತು ಅತಿ ಕಡಿಮೆ ಬಾಕಿ ಇದ್ದರೆ ಕೆಂಪು ಬಣ್ಣ ಸೂಚಿಸಲಿದೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಸಂವಾದ ಕಾರ್ಯಕ್ರಮ ಪರೀಕ್ಷಾ ಪೇ ಚರ್ಚಾ ಮುಂದಿನ ತಿಂಗಳು ನಡೆಯಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಬ್ರಿಯಾಲ್ ನಿಶಾಂಕ್ ತಿಳಿಸಿದ್ದಾರೆ ಇದು ಪರೀಕ್ಸಾ ಪೇ ಚರ್ಚಾ ದ ನಾಲ್ಲನೇ ಆವೃತ್ತಿಯಾಗಿದೆ ಮುಂಬರುವ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಲು ಶಾಲಾ ವಿದ್ಯಾರ್ಥಿಗಳು ಮತ್ತು ಪೋಷಕರನ್ನು ಸಂಪರ್ಕ ಮಾಡುವ ಸಂವಾದ ಕಾರ್ಯಕ್ರಮ ಇದಾಗಿದೆ

ಈ ಬಾರಿ ಕಾರ್ಯಕ್ರಮ ವರ್ಚುವಲ್ ಮೂಲಕ ನಡೆಯಲಿದೆ ಸಂವಾದದಲ್ಲಿ ಪಾಲ್ಗೊಳ್ಳುವವರನ್ನು ಮೈ ಗೌ ವೇದಿಕೆಯ ಆನ್ಲೈನ್ ಸ್ಪರ್ಧೆ ಮೂಲಕ ಆಯ್ಲೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ

ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿರುವ ರೈತರೊಂದಿಗೆ ಮಾತುಕತೆ ನಡೆಸಲು ಕೇಂದ್ರ ಸರ್ಕಾರ ಸಿದ್ದವಿದೆ ಎಂದು ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ ಗುವಾಹಟಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೃಷಿ ಕಾಯ್ಲೆಗಳ ಕುರಿತು ಪ್ರತಿಯೊಂದು ವಿಷಯಗಳನ್ನು ಚರ್ಚಿಸಲಾಗುವುದು ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಷೆ ಹೆಚ್ಚನ ಆದ್ಲತೆ ನೀಡಲಾಗಿದೆ ಎಂದರು ಅಸ್ಸಾಂ ಚುನಾವಣಾ ಉಸ್ತುವಾರಿಯೂ ಆಗಿರುವ ಕೇಂದ್ರ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ಅಸ್ಸಾಂನಲ್ಲಿ ಮತ್ತೊಮ್ನೆ ಬಿಜೆಪಿ ಮೇಲುಗ್ನೆ ಸಾಧಿಸಲಿದೆ ಎಂದು ಹೇಳಿದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಈಶಾನ್ವ ವಲಯದ ಅಭಿವೃದ್ದಿಗೆ ಹೆಚ್ಲಿನ ಒತ್ತು ನೀಡಿದೆ ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಮಿತ್ರಪಕ್ಷಗಳಿಗೆ ಸೀಟು ಹಂಚಿಕೆ ಕುರಿತು ಪಕ್ಷದ ನಾಯಕತ್ತ ನಿರ್ಧಾರ ತೆಗೆದುಕೊಳ್ಲಲಿದೆ ಎಂದು ನರೇಂದ್ರ ಸಿಂಗ್ ತೋಮರ್ ತಿಳಿಸಿದ್ದಾರೆ

ಅಶ್ವತ್ತನಾರಾಯಣ್ ತಿಳಿಸಿದ್ದಾರೆ ಬೆಂಗಳೂರು ಕಲಾ ಕಾಲೇಜ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕೋವಿಡ್ನಿಂದಾಗಿ ಕಲಿಕೆಯ ಮಾದರಿಗಳೇ ಬದಲಾಗಿವೆ ಹೀಗಾಗಿ ಸರಕಾರ ತಂತ್ರಜ್ಞಾನವನ್ನು ಬಳಸಿಕೊಂಡು ಸ್ಗಾರ್ಟ್ಕ್ಲಾಸ್ ರೂಂ ಪರಿಕಲ್ಲನೆ ರೂಪಿಸಲಾಗಿದೆ

ಹೈಸ್ವೀಡ್ ಇಂಟರ್ನೆಟ್ ಅತ್ಲಾಧುನಿಕ ಗುಣಮಟ್ಟದ ಟ್ಯಾಬ್ ಹಾಗೂ ಸಮಗ್ರ ಕಲಿಕಾ ವ್ಯವಸ್ಥೆಯನ್ನು ಜಾರಿ ಮಾಡುವ ಮೂಲಕ ಸ್ಪಾರ್ಟ್ಕ್ಲಾಸ್ ರೂಂ ವ್ಯವಸ್ಥೆಯನ್ನು ಪರಿಪೂರ್ಣಗೊಳಿಸಲಾಗುವುದು ಇದರಿಂದ ವಿದ್ಯಾರ್ಥಿಗಳ ಕಲಿಕೆಯ ಗತಿಯೇ ಬದಲಾಗುತ್ತದೆ ಗುಣಮಟ್ಲದ ಕಲಿಕೆಯ ಕನಸು ಈ ಮೂಲಕ ಸಾಕಾರವಾಗುತ್ತದೆ ಎಂದು ಉಪಮುಖ್ಯಮಂತ್ರಿ ಡಾ

ನಾಲ್ಲು ದಿನಗಳ ಕಾಲ ವರ್ಚುವಲ್ ವೇದಿಕೆಯಲ್ಲಿ ನಡೆಯಲಿರುವ ಈ ಮೇಳ ಶಿಕ್ಷಣದಲ್ಲಿ ಆಟಕೆಗಳ ಪರಿಣಾಮಕಾರಿ ಬಳಕೆ ಭಾರತೀಯ ಆಟಕೆಗಳ ಇತಿಹಾಸ ಮಕ್ಕಳ ಮಾನಸಿಕ ಬೆಳವಣಿಗೆಯಲ್ಲಿ ಆಟಕೆಗಳ ಪಾತ್ರ ಆಟಕೆ ಉದ್ದಮದ ವಿವಿಧ ಆಯಾಮಗಳು ಸೇರಿದಂತೆ ಹತ್ತು ಹಲವು ವಿಷಯಗಳ ಮೇಲೆ ಬೆಳಕು ಚೆಲ್ಲಲಿದೆ ಆಟಕೆ ವಲಯದಲ್ಲಿ ನವೋದ್ದಮಗಳಿಗೆ ಪೋತ್ಲಾಹ ನೀಡುವ ನಿಟ್ಟನಲ್ಲಿ ಹಲವು ಯುವ ಉದ್ದಿಮೆದಾರರಿಗೆ ಮೇಳದಲ್ಲಿ ಭಾಗವಹಿಸುವ ಅವಕಾಶ ಕಲ್ಪಿಸಲಾಗಿದೆ ಕರ್ನಾಟಕದ ದಾವಣಗೆರೆಯ ಐಡಾ ಲೌವ್ ಲೇಸ್ ಸ್ಪಾಫ್ಟವೇರ್ ಕಂಪನಿ ಮೇಳದಲ್ಲಿ ಭಾಗಿಯಾಗಲು ಆಯ್ಲೆಯಾಗಿದೆ ಇಲ್ಲಿ ತಯಾರಾಗುವ ವಸ್ತುಗಳಿಗೆ ದ್ರೆಜಿಲ್ ಯುರೋಪ್ ದುಬ್ಲೆ ಸೇರಿದಂತೆ ವಿವಿಧ ವಿದೇಶಿ ಮಾರುಕಟ್ಲೆಯಲ್ಲಿ ಹೆಚ್ಚು ದೇಡಿಕೆ ಇದೆ ಎಂದು ಕಂಪನಿಯ ಸಂಸ್ಥಾಪಕ ಡಾ

ರಾಕೇಶ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ

ಪಂಜಾಬ್ ಹರಿಯಾಣಾ ಉತ್ತರ ಪ್ರದೇಶ ತೆಲಂಗಾಣ ಉತ್ತರಾಖಂಡ್ ತಮಿಳುನಾಡು ಚಂಡೀಗಢ್ ಜಮ್ನು ಮತ್ತು ಕಾಶ್ಮೀರ ಕೇರಳ ಗುಜರಾತ್ ಆಂಧಪ್ರದೇಶ ಛತ್ತೀಸ್ಗಢ ಒಡಿಶಾ ಮಧಪ್ರದೇಶ ಮಹಾರಾಪ್ಸ ಬಿಹಾರ್

ನವದೆಹಲಿಯಲ್ಲಿ ಸುದ್ಲಿಗಾರರೊಂದಿಗೆ ಮಾತನಾಡಿದ ಆರೋಗ್ನ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಡಾ ಮನ್ದೀಪ್ ಭಂಡಾರಿ ಈ ಕುರಿತು ಮಾಹಿತಿ ನೀಡಿದ್ದಾರೆ